ಮಹಾರಾಷ್ಟ ಸರ್ಕಾರ ರಚನೆ ಬಿಕ್ಕಟ್ನು ನಾಳೆ ಸುಪ್ರೀಂಕೋರ್ಟ್ ತೀರ್ಮ ಪ್ರಕಟ

ಮಹಾರಾಪ್ವ ರಾಜಕೀಯ ಪರಿಸ್ಥಿತಿ ಬಗ್ಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಕೋಲಾಹಲ ಕಲಾಪ ಮುಂದೂಡಿಕೆ

ಯುವಜನತೆಯಲ್ಲಿ ಜಲಸಂರಕ್ಷಣೆಯ ಅರಿವು ಮೂಡಿಸುವಂತೆ ಎಲ್ಲಾ ರಾಜ್ಲಗಳ ರಾಜ್ಲಪಾಲರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಸ್ಕಾಟ್ಲ್ಟಾಂಡ್ ಓಪನ್ ಬ್ಯಾಡ್ಲಿಂಟನ್ ಪಂದ್ಯಾವಳಿ ಪುರುಪರ ಸಿಂಗಲ್ಸ್ನಲ್ಲಿ ಲಕ್ಷ್ಮಸೆನ್ಗೆ ಪ್ರಶಸ್ತಿ

ಮಹಾರಾಷ್ಷ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೋಲಾಹಲ ಉಂಟಾಗಿದ್ದು

ದೇವೇಂದ್ರ ಫಡ್ನವೀಸ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲು ಆಹ್ವಾನಿಸಿದ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿ ಶಿವಸೇನೆ ಎನ್

ಪಿ

ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿಗೆ ಎನ್

ಇತ್ತೀಚನ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಆಯ್ಲೆಯಾಗಿರುವ ಪಕ್ಷವನ್ನು ಸರ್ಕಾರ ರಚನೆಗೆ ಆಹ್ವಾನಿಸಲು ರಾಜ್ಯಪಾಲರಿಗೆ ಸ್ಪಪ್ಪ ಅಧಿಕಾರವಿರುವುದಾಗಿ ಕೇಂದ್ರ ಸರ್ಕಾರದ ವಕೀಲರು ನ್ವಾಯಮೂರ್ತಿಗಳಾದ ಎನ್

ರಮಣ ಅತೋಕ್ ಭೂಷಣ್ ಮತ್ತು ಸಂಜೀವ್ ಖನ್ನಾ ಅವರನ್ನು ಒಳಗೊಂಡ ನ್ಯಾಯಪೀಠಕ್ಕೆ ವಿವರಿಸಿದರು ಸಾಲಿಸಿಟರ್ ಜನರಲ್ ತುಪಾರ್ ಮೆಹ್ತಾ ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸುತ್ತ ಮಹಾರಾಷ್ಸದಲ್ಲಿ ರಾಷ್ಸಪತಿಯವರ ಆಡಳಿತವನ್ನು ಜಾರಿಗೊಳಿಸುವ ಮೊದಲು ರಾಜ್ಯಪಾಲರು ಶಿವಸೇನೆ ಬಿಜೆಪಿ ಮತ್ತು ಎನ್

ಪಿ ಪಕ್ಷಗಳಿಗೆ ಸರ್ಕಾರ ರಚಿಸುವಂತೆ ಆಹ್ವಾನಿಸಿದ್ದನ್ನು ಗಮನಿಸಬೇಕು ಎಂದು ನ್ನಾಯಪೀಠಕ್ಕೆ ಮನವಿ ಮಾಡಿದರು ಇಂದು ಬೆಳಗ್ಗೆ ವಿಚಾರಣೆಯ ಆರಂಭದಲ್ಲಿ ನಿನ್ನೆ ನ್ಲಾಯಾಲಯ ಸೂಚಿಸಿದ್ದಂತೆ ರಾಜ್ಲಪಾಲರು ಮತ್ತು ಫಡ್ನವೀಸ್ ಅವರ ಪತ್ರಗಳನ್ನು ತುಷಾರ್ ಮೆಹ್ತಾ ನ್ನಾಯಪೀಠಕ್ಕೆ ಸಲ್ಲಿಸಿದರು ಫಡ್ನವೀಸ್ ಅವರನ್ನು ಆಹ್ನಾನಿಸಿದ ರಾಜ್ಲಪಾಲರ ಪತ್ರವನ್ನು ಪರಿಶೀಲಿಸಿದ ನಂತರ ನ್ಡಾಯಪೀಠ ಮುಖ್ಚಿಮಂತ್ರಿ ಫಡ್ನವೀಸ್ ಅವರಿಗೆ ಸದನದಲ್ಲಿ ಬಹುಮತ ಇದೆಯೋ ಇಲ್ಲವೋ ಎನ್ನುವ ಬಗ್ಗೆ ತಾನು ನಿರ್ಧರಿಸುವುದಾಗಿ ತಿಳಿಸಿತು

ಪಿ ಮತ್ತು ಕಾಂಗ್ರೆಸ್ ಪರವಾಗಿ ವಾದ ಮಂಡಿಸಿದ ಮತ್ತೊಬ್ಲ ಹಿರಿಯ ವಕೀಲ ಅಭಿಷೇಕ್ ಸಿಂಪ್ಟಿ ಬಿಜೆಪಿ ಎನ್

ಪಿ ನಾಯಕ ಅಜಿತ್ ಪವಾರ್ ಮತ್ತು ರಾಜ್ಲಪಾಲರು ಸೇರಿಕೊಂಡು ನಡೆಸಿರುವ ಬೆಳವಣಿಗೆ ಅತಿದೊಡ್ಡ ವಂಚನೆಯಾಗಿದೆ ಎಂದು ವಾದಿಸಿದರು

ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಗುರುವಾರ ಕೊನೆಯ ದಿನವಾಗಿದೆ

ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ರಾಜ್ಯಾದ್ಯಂತ ರ್ಯಾಲಿಗಳು ಮತ್ತು ಸಾರ್ವಜನಿಕ ಸಭೆಗಳನ್ನು ನಡೆಸುವ ಮೂಲಕ ರಾಜ್ಯದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮೇದಿನಿ ನಗರ್ ಮತ್ತು ಗುಮ್ಲಾದಲ್ಲಿ ಎರಡು ಚುನಾವಣಾ ರ್ಕಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದು ಪ್ರಧಾನಿಯವರ ಮೊದಲ ಭೇಟಿಯಾಗಿದೆ

ಮತ್ತೊಂದೆಡೆ ಕಾಂಗ್ರೆಸ್ ಆರ್ಜೆಡಿ ಮತ್ತು ಎಡಪಕ್ಷಗಳು ಸಹ ಚುನಾವಣಾ ರ್ಕಾಲಿಗಳನ್ನು ನಡೆಸಲಿವೆ ಜೆಎಂಎಂ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ಹೇಮಂತ್ ಸೊರನ್ ಅವರು ಬರ್ಹೆಟ್ ಮತ್ತು ಡುಮ್ಕಾ ಈ ಎರಡು ಕ್ಷೇತ್ರಗಳಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಸ್ರಾಂಪ್ ಭಾರತದ ಸಂಸ್ಕೃತಿಯ ಪ್ರತಿಬಿಂಬವಾದ ಮಿಥಿಲಾ ಭಾಷೆಯ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಮಿಥಿಲಾ ವಿಭೂತಿ ಸ್ಮೃತಿ ಪರ್ವದ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಿಥಿಲಾ ಸಂಸ್ಕೃತಿ ಎಲ್ಲರೊಟ್ಟಗೆ ಎಲ್ಲರ ವಿಕಾಸ ಎನ್ನುವ ಚಿಂತನೆಯನ್ನು ಎತ್ತಿ ಹಿಡಿಯುತ್ತದೆ ಎಂದು ಹೇಳಿದರು

ಈ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ನಡೆಯಿತು ಪ್ರಾಯೋಗಿಕವಾಗಿ ಉದ್ದೇಶಿತ ವ್ಯವಸ್ಥೆಯನ್ನು ದೆಹಲಿ ಮುಂಬೈ

ಇದಲ್ಲದೆ ಪುಷ್ತರಮ್ ನಂತಹ ಸಾಂಪ್ರದಾಯಿಕ ನೀರು ಸಂಬಂಧಿತ ಹಬ್ಲಗಳ ಸಂದೇಶವನ್ನು ಪ್ರಚಾರ ಮಾಡಲು ಸಹಾಯ ಮಾಡುವ ಮಾರ್ಗಗಳನ್ನು ಹುಡುಕಬೇಕೆಂದು ಅವರು ವಿನಂತಿಸಿದ್ದಾರೆ

ಜಲ್ ಜೀವನ್ ಮಿಷನ್ ಬಗ್ಗೆ ಸಮ್ನೇಳನದಲ್ಲಿ ನಡೆಸಲಾದ ಮಾತುಕತೆಯು ಸರ್ಕಾರದ ಜಲ ಸಂರಕ್ಷಣೆ ಮತ್ತು ಜಲ ನಿರ್ವಹಣಾ ತಂತ್ರಗಳ ಕುರಿತು ಬೆಳಕು ಚೆಲ್ಲಿದೆ ಎಂದು ಅವರು ಹೇಳಿದರು ಬುಡಕಟ್ಲು ಪ್ರದೇಶದ ಅಭಿವೃದ್ಲಿಯ ಕುರಿತು ಮಾತನಾಡಿದ ಅವರು ತ್ರೀಡೆ ಮತ್ತು ಯುವಜನ ಅಭಿವೃದ್ದಿ ಮೊದಲಾದ ಪ್ರಗತಿಪರ ಯೋಜನೆಗಳಲ್ಲಿ ತಂತ್ರಜ್ವಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಸೂಚಿಸಿದರು

ನಾಡಿಯಾದ ಕರಿಮ್ ಪುರ್ ಉತ್ತರ ದಿನಾಜ್ ಪುರದ ಕಲಿಯಗುಂಜ್ ಮತ್ತು ಪೂರ್ವ ಮಿಡ್ಕಾಪುರ ಜಿಲ್ಲೆಗಳ ಖರಗ್ ಪುರದಲ್ಲಿ ಮತದಾನ ನಡೆಯುತ್ತಿದೆ

ಕಾಂಗ್ರೆಸ್ ಶಾಸಕ ಶ್ರೇಮಥನಾಥ್ ರಾಯ್ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಕಲಿಯಗುಂಜ್ ಕ್ಷೇತ್ರಕ್ಷೆ ಚುನಾವಣೆ ನಡೆಯುತ್ತಿದ್ದರೆ ತ್ಪಣಮೂಲ ಕಾಂಗ್ರೆಸ್ನ ಮಹುವಾ ಮೊಹಿತ್ರಾ ಮತ್ತು ಬಿಜೆಪಿಯ ದಿಲೀಪ್ ಫೋಷ್ ಲೋಕಸಭೆಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕರೀಂಪುರ್ ಮತ್ತು ಖರಗ್ಪುರ ಕ್ಷೇತ್ರಗಳಗೆ ಚುನಾವಣೆ ನಡೆಯುತ್ತಿದೆ ಸಾಂಪ್ ಗ್ಲಾಸೋದಲ್ಲಿ ನಿನೈ ನಡೆದ ಸಾಟಷ್ ಓಪನ್ ಬ್ಲಾಡ್ನಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ ವಿಭಾಗದಲ್ಲಿ ಭಾರತದ ಉದಯೋನ್ನುಖ ಆಟಗಾರ ಲಕ್ಷ್ಯಸೇನ್ ಜಯಗಳಿಸುವ ಮೂಲಕ ಮೂರು ತಿಂಗಳ ಅಂತರದಲ್ಲಿ ನಾಲ್ಲನೇ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ನಿನ್ನೆ ನಡೆದ ಫೈನಲ್ ಪಂದ್ಲದಲ್ಲಿ ಅವರು ಬ್ರೆಜಿ

ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ತಾವು ಸ್ಪರ್ಧಿಸುವುದಾಗಿ ನ್ಯೂಯಾರ್ಕ್ ನಗರದ ಮಾಜಿ ಮೇಯರ್ ಮೈಕೆಲ್ ಬ್ಲೂಂ ಬರ್ಗ್ ಘೋಷಿಸಿದ್ದಾರೆ

ಇದೇ ಮೊದಲ ಬಾರಿ ಭಾರತ ಟೂರ್ನಿಯಲ್ಲಿ ಅಗ್ರಸ್ಥಾನಿಯಾಗಿ ಹೊರಹೊಮ್ಮಿದೆ ಗೋವಾದಲ್ಲಿ ಭಾರತದ ಅಂತಾರಾಷ್ಟೀಯ ಚಲನಚಿತೋತ್ಸವದ ಸುವರ್ಣ ಮಹೋತ್ಸವ ಆವೃತ್ತಿ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಿದೆ ವಿಶ್ವ ಪನೋರಮಾ ವಿದೇಶಿ ಚಿತ್ರಗಳು ಮತ್ತು ಏಷಿಯಾ ದೇಶಗಳ ಅತ್ಯುತ್ತಮ ಚಿತ್ರಗಳ ಪ್ರದರ್ಶನ ಯಶಸ್ವಿಯಾಗಿ ನಡೆಯುತ್ತಿದೆ ಹೆಸರಾಂತ ಚಿತ್ರ ನಿರ್ಮಾಪಕ ತಕಾಶಿ ಮಿಕೆ ಅವರ ಚಿತ್ರಗಳನ್ನು ಸಹ ಪ್ರದರ್ಶಿಸಲಾಗುತ್ತಿದೆ